ಜೈಸಂಕರ್ ಪ್ರತಿಪಾದನೆ ಕೋವಿಡ್ ಎರಡನೇ ಆಲೆಯ ನಂತರ ಬನೇ ಅಲೆ ಎದುರಿಸುವುದು ಅನಿವಾರ್ಯ ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ವಾನಿಕ ಸಲಹೆಗಾರ ಕೆ

ನಂತರ ಮಾತನಾಡಿದ ಸಚಿವ ಡಾ

ಸಭೆ ಅತ್ಸಂತ ಫಲಪ್ರದವಾಗಿದ್ದು ಪಲವಾರು ವಿಷಯಗಳ ಕುರಿತು ಸಂವಾದ ನಡೆಸಲಾಗಿದೆ

ಅದಕ್ಕಾಗಿ ಜಾಗತಿಕವಾಗಿ ಲಸಿಕೆ ಉತ್ಪಾದನ ಹಾಗೂ ನಿರಂತರ ಮೂರೈಕೆಗೆ ಆದ್ಯತೆ ನೀಡಬೇಕು ಎಂದು ಪೇಳದರು ಭಾರತ ತನ್ನ ಪಾತ್ರವನ್ನು ಯಶಸ್ತಿಯಾಗಿ ನಿಭಾಯಿಸುತ್ತಿದ್ದು ಲಸಿಕೆ ಅಭಿಯಾನವನ್ನು ಯತಸ್ನಿಗೊಳಿಸುತ್ತಿದೆ ಎಂದು ಹೇಳಿದರು

ಪಾಲ್ ಮನವಿ ಮಾಡಿದ್ದಾರೆ

ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಕಾಯ್ಸುಕೊಂಡು ಶುಚಿತ್ತಕ್ಷೆ ಆದ್ದತೆ ನೀಡಬೇಕು ಅನಗತ್ನ ಸಭೆಯಲ್ಲಿ ಪಾಲ್ಗೊಳ್ಳದೇ ಮನೆಯಲ್ಲಿಯೇ ಇರುವುದು ಸೂಕ್ತ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ವಾನಿಕ ಸಲಹೆಗಾರ ಕೆ

ಆದರೆ ಈ ಕುರಿತು ಸ್ವಷ್ಟಕೆ ಇಲ್ಲ ಮೂರನೇ ಅಲೆ ಯಾವಾಗ ಬಾಧಿಸಲಿದೆ ಮತ್ತೆ ಯಾವ ಪ್ರಮಾಣದಲ್ಲಿ ದಾಳಿ ಮಾಡಲಿದೆ ಎಂಬ ಮಾಹಿತಿ ಇಲ್ಲ ಎಂದು ಹೇಳಿದರು

ದೇಶಾದ್ದಂತ ಇರುವ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಉಕ್ಕು ಕಂಪನಿಗಳು ದೇಶದ ವೈದ್ಯಕೀಯ ಆಮ್ಲಜನಕ ಅಗತ್ತವನ್ನು ಪೂರೈಸಲು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಿವೆ

ಕೇಂದ್ರ ಉಕ್ಕು ಪಾಗೂ ಮೆಟ್ರೋಲಿಯಂ ಮತ್ತು ನೈರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಕಳೆದ ವಾರ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಉಕ್ಕು ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಆಮ್ಲಜನಕ ಉತ್ಪಾದನೆಗೆ ಆದ್ದತೆ ನೀಡುವಂತೆ ಸೂಚಿಸಿದ್ದರು ಪೆಟ್ರೋಲಿಯಂ ಮತ್ತು ಸ್ಪೋಟಕ ಸುರಕ್ಷತಾ ಸಂಸ್ವೆಯು ಆಕ್ಸಿಜನ್ ಸಿಲಿಂಡರ್ಗಳು ಮತ್ತು ಕ್ರಯೋಜೆನಿಕ್ ಟ್ಲಾಂಕರುಗಳು ಕಂಟೇನರ್ಗಳನ್ನು ಆಮದು ಮಾಡಿಕೊಳ್ಳಲು ಪ್ರಸ್ತುತ ಇರುವ ಜಾಗತಿಕ ತಯಾರಕರ ನೋಂದಣಿ ಮತ್ತು ಅನುಮೋದನೆಯ ಕಾರ್ಯವಿಧಾನವನ್ನು ಕೇಂದ್ರ ಸರಕಾರ ಪರಿಷ್ಗರಣೆ ಮಾಡಿದೆ ಕೋಎಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅಂತಪ ನೋಂದಣಿ ಮತ್ತು ಅನುಮೋದನೆ ನೀಡುವ ಮೊದಲು ಜಾಗತಿಕ ತಯಾರಕರ ಉತ್ಪಾದನಾ ಫಟಕಗಳ ಭೌತಿಕ ತಪಾಸಣೆಯನ್ನು ನಡೆಸಲು ಇದ್ದ ನಿಯಮವನ್ನು ಸರಳಗೊಳಿಸಿದೆ ಈಗ ತಯಾರಕರು ಐಎಸ್ಒ ಪ್ರಮಾಣಪತ್ರ ಸಿಲಿಂಡರ್ಗಳು ಟ್ಗಾಂಕುಗಳು ಕಂಟೀನರ್ಗಳು ಅವುಗಳ ನಿರ್ದಿಷ್ಟತೆಗಳು ರೇಖಾಚಿತ್ರಗಳು ಮತ್ತು ಬ್ಲಾಚ್ ಸಂಖ್ಯೆಗಳ ಷಟ್ಸ ವೈಡ್ರೋ ಪರೀಕ್ಷಾ ಪ್ರಮಾಣ ಪತ್ರ ಮತ್ತು ಮೂರನೇ ವ್ಯಕ್ತಿಗಳ ತಪಾಸಣಾ ಪ್ರಮಾಣಪತ್ರ ಸೇರಿದಂತೆ ವಿವರಗಳನ್ನು ಸಲ್ಲಿಕೆ ಮಾಡಿದ ಕೂಡಲೇ ಯಾವುದೇ ವಿಳಂಬವಿಲ್ಲದೆ ಆನ್ಲೈನ್ನಲ್ಲೇ ಪರವಾನಗಿ ನೀಡಲು ಅವಕಾತ ಕಲ್ಲಿಸಲಾಗಿದೆ

ಬೆಂಗಳೂರು ನಗರದಲ್ಲಿ ಪೆಚ್ಚುಕ್ತಿರುವ ಹಾಸಿಗೆ ಅಭಾವ ಮತ್ತು ಆಕ್ಷಿಜೆನ್ ಬೆಡ್ಗಳು ದೊರೆಯದಿರುವ ಸಮಸ್ನೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಲನಲ್ಲಿ ಕಂದಾಯ ಸಚಿವ ಆರ್ ಅರೋಕ್ ಗ್ಲಪ ಸಚಿವ ಬಸವರಾಜ್ ಬೊಮ್ಲಾಯಿ ಹಾಗೂ ಆರಣ್ಯ ಸಚಿವ ಆರವಿಂದ ಲಿಂಬಾವಳಿ ನಿನ್ನೆ ಮಾಗಡಿ ರಸ್ತೆಯ ಆರೋಗ್ನ ಭವನ ಹಾಗೂ ಬಿಬಿಎಂಪಿ ವಾರ್ ರೂಂ ಗೆ ಭೇಟಿ ನೀಡಿ ಪರಿಸ್ವಿತಿಯ ಅವಲೋಕನ ನಡೆಸಿದರು ಸಚಿವ ಆರೋಕ್ ಮಾತನಾಡಿ ಬೆಡ್ ಹಾಗೂ ಆಕ್ಲಿಜೆನ್ ಆಭಾವ ನೀಗಿಸುವ ನಿಟ್ಟನಲ್ಲಿ ಪರಿಹಿತಿಯ ಅವಲೋಕನ ನಡೆಸಲಾಗಿದ್ದು ಆ ಪ್ರಕಾರ ಹೊಸದಾಗಿ ಆದೆಪ್ಟು ಬೆಡ್ ಗಳನ್ನ ವ್ಲವಸ್ತೆ ಮಾಡಲಾಗುವುದು ಯಾವ ರೀತಿಯ ಬೆಡ್ ಎತ್ತು ಬೇಕಾಗಬಹುದು ಸರ್ಕಾರಿ ಆಸ್ತ್ರೆ ಹಾಗೂ ಖಾಸಗಿ ಆಸ್ಪತ್ರಗಳಲ್ಲಿ ಎಷ್ಟು ಬೆಡ್ ಗಳು ಲಭ್ಯವಿವೆ ಎಂಬುದರ ಕುರಿತು ಚರ್ಚಿಸಲಾಗಿದೆ ಆ ಪ್ರಕಾರ ಇನ್ನು ಮುಂದೆ ಸೋಂಕಿತರೆ ತಮಗೆ ಯಾವ ಬೆಡ್ ಬೇಕು ಎಂಬುದನ್ನ ನಿರ್ಧರಿಸುವುದಕ್ಕೆ ಅವಕಾಶವಿಲ್ಲ ಮೊದಲು ಕೋವಿಡ್ ಆರೈಕೆ ಕೇಂದ್ರಕ್ಕೆ ದಾಖಲಾಗಬೇಕು ಅಲ್ಲಿ ವೈದ್ದರು ಅವರ ಆರೋಗ್ತವನ್ನ ಪರಿಶೀಲಿಸಿ ಆ ನಂತರದಲ್ಲಿ ಅವರಿಗೆ ಸೂಕ್ತ ನಿರ್ದೇತನ ನೀಡಲಿದ್ದಾರೆ ಎಂದರು

ಬೆಡ್ ಲಭ್ಯತೆ ಹೊಸ ಐಸಿಯು ಬೆಡ್ ಷ್ಷವಸ್ಟೆ ಆಕ್ಸಿಜೆನ್ ಸಿಲಿಂಡರ್ ಶೇಖರಣೆ ಸಾಧ್ಯತೆ ಈ ಎಲ್ಲಾ ಕುರಿತಂತೆ ಸಭೆ ನಡೆಸಲಾಗುವುದು ಎಂದರು

ಸದಾನಂದಗೌಡ ಹೇಳಿದ್ದಾರೆ ರಾಜ್ಯಗಳಿಗೆ ಚುಚ್ಚುಮದ್ದು ಪಂಚಕೆ ಪ್ರಕ್ರಿಯೆ ಕ್ರಿಯಾತ್ಸಕವಾಗಿದೆ ಹಾಗೂ ಮುಂಬರುವ ವಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚುಚ್ಚುಮದ್ದು ಪೂರೈಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಕೋವಿಡ್ ಚಿಕಿತ್ಸಾಗಿ ಔಷಧ ಮತ್ತು ಇತರ ಅಗತ್ನ ಪರಿಕರಗಳ ಲಭ್ಞತೆ ಕುರಿತು ಸಚಿವರ ಆಧ್ಯಕ್ಷತೆಯಲ್ಲಿಂದು ಪರಾಮರ್ಶೆ ಸಭೆ ನಡೆಯಿತು

ಐಡಿಐಐ ಬ್ಲಾಂಕ್ ಲಿಮಿಟೆಡ್ನ ಬಂಡವಾಳ ಒಂತೆಗೆತ ಕಾರ್ಯತಂತ್ರದ ಜತೆಗೆ ಆಡಳಿತ ನಿಯಂತ್ರಣವನ್ನು ವರ್ಗಾವಣೆ ಮಾಡುವ ಪ್ರಸ್ತಾವನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಆರ್ಥಿಕ ವ್ನವಹಾರಗಳ ಕುರಿತ ಸಂಪುಟ ಸಮಿತಿ ಸಭೆ ತಾಕ್ಷಿಕ ಅನುಮೋದನೆ ನೀಡಿದೆ

ಐ ಮತ್ತು ಎಲ್ ಐಸಿಯೊಂದಿಗೆ ಕೇಂದ್ರ ಸರ್ಕಾರ ಸಮಾಲೋಜಿಸಿ ಮಹಾಟನ ಚೌಕಟ್ಟು ಮತ್ತು ಆಯಾ ಷೇರುದಾರರ ಭವಿಷ್ಠದ ಬಗ್ಗೆ ನಿರ್ಧರಿಸಲಿದೆ

ಐ ಸಿ ಹೊಂದಿದೆ ಭಾರತೀಯ ಜೀವ ಎಮಾ ನಿಗಮ ಪ್ರಸ್ತುತ ಐಡಿಐ ಬ್ವಾಂಕ್ನ ಆಡಳಿತ ಮಂಡಳಿ ನಿಯಂತ್ರಣ ಹೊಂದಿದ್ದು ಕೇಂದ್ರ ಸರ್ಕಾರ ಇದರ ಸಪ ಪ್ರವರ್ತಕ ಸ್ಟಾನದಲ್ಲಿದೆ ಐಡಿಐ ಬ್ಲಾಂಕ್ ಲಿಮಿಟಿಡ್ನಲ್ಲಿ ತನ್ನ ಷೇರುಗಳನ್ನು ಕಡಿತಗೊಳಿಸಲು ಎಲ್ ಐ ಸಿ ಮಂಡಳಿ ನಿರ್ಣಯ ಅಂಗೀಕರಿಸಿತ್ತು ಸರ್ಕಾರ ತನ್ನ ಕಾರ್ಯತಂತ್ರದ ಭಾಗವನ್ನು ಮಾರಾಟ ಮಾಡುವ ಮೂಲಕ ತನ್ನ ಪಾಲನ್ನು ಪಂಚುತ್ತಿದೆ

ಮಹಾರಾಷ್ಟ ಉತ್ತರಪ್ರದೇಶ ದೆಹಲಿ ಭತ್ತೀಸ್ಗಢ ಗುಜರಾತ್ ಜಾರ್ಖಂಡ್ ಮತ್ತು ಲಡಾಕ್ ರಾಜ್ಯಗಳು ಈ ಸಾಲಿಗೆ ಸೇರಿವೆ ಎಂದು ಕೇಂದ್ರ ಆರೋಗ್ಡ ಮತ್ತು ಕುಟುಂಬ ಕಲ್ಮಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಆಗರ್ವಾಲ್ ದೆಹಲಿಯಲ್ಲಿ ನನ್ನ ಸುದ್ದಿಗಾರಂಗೆ ತಿಳಿಸಿದರು

ಕರ್ನಾಟಕ ಮಹಾರಾಷ್ಟ ಕೇರಳ ಉತ್ತರ ಪ್ರದೇಶ ರಾಜಸ್ಥಾನ ಅಂಧ್ರಪ್ರದೇಶ ಗುಜರಾತ್ ತಮಿಳುನಾಡು ಭಕ್ತೀಸ್ಗಢ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಪರಿಯಾಣದಲ್ಲಿ ಈ ಪ್ರಮಾಣದಲ್ಲಿ ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ತಿಳಿಸಿದರು

ಕರ್ನಾಟಕ ಮಹಾರಾಷ್ಟ ಆಂಧ್ರಪ್ರದೇಶ ದೆಹಲಿ ಮತ್ತು ಪರಿಯಾಣಗಳಲ್ಲಿ ಕೋವಿಡ್ನಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳದರು